ಎಂ ಎ ಜ್ಯುವೆಲ್ಸ್ ಕಂಪನಿ ವಂಚನೆ ಪ್ರಕರಣ ಎಸ್ ಐ ಟಿ ತನಿಖೆಗೆ ಆದೇಶ ಿ ರೈತರ ಸಾಲ ಮನ್ನಾ ಪ್ರಕ್ರಿಯೆ ರಾಜ್ಯ ಸರ್ಕಾರ ಅತ್ಯಂತ ಜವಾಬ್ದಾರಿ ಹಾಗೂ ಪಾರದರ್ಶಕವಾಗಿ ಕಾರ್ಯನಿರ್ವಹಣೆ ಮುಖ್ಯಮಂತ್ರಿ ಎಚ್

ಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಇಂದು ನೂತನ ಮಂತ್ರಿ ಪರಿಷತ್ನ ಮೊದಲ ಸಭೆ ಆಯೋಜನೆ ಿ ಆರೋಗ್ಯಪೂರ್ಣ ಜೀವನ ಸ್ವಾಸ್ಥ್ಯ ಮತ್ತು ರೋಗ ನಿಗ್ರಹಕ್ಕೆ ಯೋಗ ಸಹಕಾರಿ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಅಭಿಮತ ವಾರ್ತೆಗಳ ವಿವರ ಐ ಎಂ ಎ ಜ್ಯುವೆಲ್ಲ್ ಕಂಪನಿ ವಂಚನೆ ಪ್ರಕರಣದ ತನಿಖೆಯನ್ನು ಎಸ್ ಐ ಟಿ

ಕಂಪನಿಗೆ ಸೇರಿರುವ ಆಸ್ತಿಗಳನ್ನು ಹೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂದು ಹೇಳಿದ್ದಾರೆ ಹಣ ಕಳೆದುಕೊಂಡು ಬೀದಿಗೆ ಬಂದಿರುವ ಸಾವಿರಾರು ಜನರು ಪ್ರತಿಭಟನೆ ನಡೆಸುತ್ತಿರುವ ಸಂಬಂಧ ತನಿಖೆಗೆ ಸೂಕ್ತ ಅಧಿಕಾರಿಗಳನ್ನು ಒಳಗೊಂಡಿರುವ ಎಸ್ಐಟ ರಚಿಸುವಂತೆ ಡಿಜಿಪಿಗೆ ಸೂಚಿಸಲಾಗಿದೆ ಎಂದು ಹೇಳದ್ದಾರೆ

ಯಡ್ಗೂರಪ್ಪ ಹೂಡಿಕೆ ಮಾಡಿರುವ ಜನರ ಹಣ ವಾಪಸ್ಗೆ ಸಿಗುವಂತೆ ಶೀಘವೇ ಐ

ಜ್ಯುವೆಲ್ಲ್ ಕಂಪನಿಯ ಮಾಲಿಕನನ್ನು ಹುಡುಕಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಈ ಪ್ರಕರಣದ ಕುರಿತು ಗೃಹ ಬಾತೆ ಸಚಿವ ಎಂ

ಪಾಟೀಲ್ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಐ

ಈ ಆಸ್ತಿಗಳನ್ನು ಮಾರಾಟ ಮಾಡಿ ಹೂಡಿಕೆದಾರರಿಗೆ ಹಣ ಹಿಂತಿರುಗಿಸಲು ಅನುಕೂಲವಾಗುವಂತೆ ತಮಿಳುನಾಡು ಮಾದರಿಯಲ್ಲಿ ಕಾಯ್ದೆ ರೂಪಿಸಲಾಗುವುದು ಎಂದು ಹೇಳಿದರು

ಕೆಲವು ಮಾಧ್ಯಮಗಳಲ್ಲಿ ರೈತರ ದೆಳೆ ಸಾಲ ಮನ್ನಾ ಕುರಿತು ಪ್ರಕಟವಾಗಿರುವ ಸುದ್ದಿಗೆ ಬೆಂಗಳೂರಿನಲ್ಲಿ ನಿನ್ನೆ ಸ್ವಷ್ಟನೆ ನೀಡಿರುವ ಅವರು ಯಾದಗಿರಿ ಜಿಲ್ಲೆಯ ರಾಷ್ಟೀಕೃತ ಬ್ಯಾಂಕುಗಳು ರೈತರ ಸಾಲಗಳ ವರ್ಗೀಕರಣ ಮಾಡುವಲ್ಲಿ ಆಗಿರುವ ಲೋಪದಿಂದಾಗಿ ಈ ಗೊಂದಲ ಉಂಟಾಗಿದೆ ರೈತರ ಸಾಲ ಮನ್ನಾ ವಿಚಾರದಲ್ಲಿ ಜನತೆಗೆ ತಪ್ಪು ಸಂದೇತ ರವಾನೆಯಾಗುತ್ತಿದೆ ಸಾಲಮನ್ನಾ ಯೋಜನೆಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಸ್ವೀಯ ಬ್ಯಾಂಕುಗಳು ತಮ್ಗಿಂದ ಆಗಿರುವ ಲೋಪದ ಕುರಿತು ಸ್ಪಷ್ಟನೆ ನೀಡುವಂತೆ ಸೂಚಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೊಸದಿಲ್ಲಿಯಲ್ಲಿಂದು ನೂತನ ಮಂತ್ರಿ ಪರಿಷತ್ನ ಮೊದಲ ಸಭೆ ನಡೆಸಲಿದ್ದಾರೆ ಸಭೆಯಲ್ಲಿ ರೋಡ ಮ್ಯಾಪ್ ರೂಪುರೇಷೆ ಹಾಗೂ ಕಾರ್ಯತಂತ್ರಗಳ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ ನರೇಂದ್ರ ಮೋದಿ ಸರ್ಕಾರದ ಕಳೆದ ಅವಧಿಯಲ್ಲಿ ಕೂಡ ಸಂಪುಟದ ಸಚಿವರುಗಳ ಸಭೆ ನಡೆಸುವುದು ಸಾಮಾನ್ವವಾಗಿತ್ತು

ಜಿಂದಾಲ್ಗೆ ಭೂಮಿ ಮಾರಾಟ ಮಾಡುವ ವಿಷಯದ ಕುರಿತು ಉಪಮುಖ್ಖಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕ್ಕೆಗಾರಿಕಾ ಖಾತೆ ಸಚಿವ ಕೆ

ಎ ಎಸ್

ಸಂದರ್ಶನ ವೇಳಾಪಟ್ಟ ಬಿಡುಗಡೆ ಮತ್ತು ಸಂದರ್ಶನವನ್ನು ಪಾರದರ್ಶಕವಾಗಿ ನಡೆಸುವಂತೆ ಒತ್ತಾಯಿಸಿ ಇಂದು ಬಿಜೆಪಿ ವತಿಯಿಂದ ಕೆ ಪಿ ಎಸ್

ಮೊನ್ನೆ ಸೋಮವಾರ ನಡೆಯಬೇಕಿದ್ದ ಪ್ರತಿಭಟನೆ ಜ್ವಾನಪೀಠ ಪ್ರಶಸ್ತಿ ಪುರಸ್ಕತ ಹಿರಿಯ ರಂಗಭೂಮಿ ಕಲಾವಿದ ಗಿರೀತ್ ಕಾರ್ನಾಡ್ ಅವರ ನಿಧನದಿಂದ ಮುಂದೂಡಲ್ಪಟ್ಟತ್ತು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಯೋಗಾಭ್ಯಾಸ ನವ ಭಾರತದ ಮಂತ್ರವಾಗಿದ್ದು ಆರೋಗ್ಯಮೂರ್ಣ ಜೀವನ ಸ್ವಾರ್ಥ ಮತ್ತು ರೋಗ ನಿಗ್ರಹಕ್ಕೆ ಸಹಕಾರಿಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅಭಿಪ್ರಾಯಪಟ್ಟದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಭಾರತದ ಕೊಡುಗೆಯಾದ ಯೋಗಕ್ಕೆ ಈಗ ವಿಕ್ವಮನ್ನಣೆ ದೊರೆತಿದ್ದು

ದೇತ ಮತ್ತು ವಿದೇತದಲ್ಲಿ ಯೋಗವನ್ನು ಪಸರಿಸುವ ನಿಟ್ಟನಲ್ಲಿ ಮಾಧ್ಯಮಗಳ ಜವಾಬ್ದಾರಿ ಮತ್ತು ಪಾತ್ರವನ್ನು ಶ್ಲಾಘಿಸಿದ ಅವರು ಈ ವರ್ಷದಿಂದ ಯೋಗ ಸಂದೇಶ ಪಸರಿಸುವ ಮುದ್ರಣ ವಿದ್ಯುನ್ದಾನ ಚೆಲಿವಿಷನ್ ಮತ್ತು ರೆಡಿಯೋ ಮಾಧ್ಯಮಗಳಿಗೆ ಅಂತಾರಾಷ್ಟೀಯ ಯೋಗ ದಿನದ ಮಾಧ್ಯಮ ಸನ್ಮಾನ ನೀಡುವುದಾಗಿ ಪ್ರಕಟಿಸಿದರು ಕೇಂದ್ರ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಹೊಸದಿಲ್ಲಿಯಲ್ಲಿ ನಿನ್ನೆ ಕೃಷಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದರು ಸಭೆಯಲ್ಲಿ ಕೃಷಿ ವಲಯದ ಉತ್ತೇಜನ ಮತ್ತು ಪ್ರಗತಿಗೆ ಹಾಗೂ ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸುವ ನಿಟ್ಟನಲ್ಲಿ ಮಾರ್ಗೋಪಾಯಗಳ ಕುರಿತು ವಿವಿಧ ಕೃಷಿ ಸಂಘಟನೆಗಳು ಹಾಗೂ ಕೃಷಿ ಆರ್ಥಿಕ ತಜ್ಜರ ಅಭಿಪ್ರಾಯಗಳನ್ನು ಸಚಿವರು ಪಡೆದುಕೊಂಡರು ವಿದೇಶಿ ನೇರ ಬಂಡವಾಳ ಹರಿವು ಮತ್ತು ಕೈಗಾರಿಕಾ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಹಣಕಾಸು ಸಚಿವರು ವಾಣಿಜ್ಯ ಸಂಸ್ಯೆಗಳ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿದರು

ಹೊಸದಿಲ್ಲಿಯಲ್ಲಿ ನಿನ್ನೆ ಎಲ್ಲ ರಾಜ್ಯಗಳ ನಿರಾವರಿ ಇಲಾಖೆಯ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಅವರು ಕೇಂದ್ರ ಸರ್ಕಾರ ನೀರಿನ ಸಮಸ್ಯೆ ಕುರಿತು ಎಲ್ಲ ರಾಜ್ಯಗಳೊಂದಿಗೆ ಮಾತುಕತೆ ನಡೆಸುತ್ತಿದೆ ಮಳೆ ನೀರು ಸಂಗ್ರಹಣೆ ಅಗತ್ಯವಾಗಿ ಆಗಬೇಕಿದೆ ಎಂದು ತಿಳಿಸಿದರು

ರಾಜ್ಯ ಸಮಿಶ್ರ ಸರ್ಕಾರದ ಉಭಯ ಪಕ್ಷಗಳ ನಾಯಕರು ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಸಂಪುಟದಲ್ಲಿ ಖಾಲಿ ಉಳಿದಿರುವ ಸಚಿವ ಸ್ವಾನಗಳನ್ನು ಭರ್ತಿ ಮಾಡಲು ಸಮಯ ನಿಗದಿ ಮಾಡಿದ್ದು

ದೊಡ್ಡಬಳ್ಳಾಪುರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಪುಟ ವಿಸ್ತರಣೆ ನಂತರ ಸರ್ಕಾರ ಮತ್ತಷ್ಟು ಸುಭದ್ರಗೊಳ್ಳಲಿದ್ದು ಎಲ್ಲ ರೀತಿಯ ಆತಂರಿಕ ಸಮಾಲೋಚನೆ ನಂತರವೇ ಬಾಲಿ ಸ್ಟಾನಗಳನ್ನು ತುಂಬುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ಪಕ್ಷದ ವರಿಷ್ಠರು ಕೈಗೊಳ್ಳುವ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹಿರಿಯ ಸಚಿವರು ಬದ್ದರಾಗಿದ್ದು ಪದವಿ ತ್ವಾಗಕ್ಕೆ ಸೂಚಿಸಿದರೆ ತಾವೂ ಸಿದ್ಧವಿರುವುದಾಗಿ ಹೇಳಿದ ಅವರು ಸದ್ದಕ್ಕೆ ಖಾಲಿ ಸ್ಥಾನಗಳನ್ನಷ್ಟೇ ತುಂಬಿಕೊಳ್ಳುತ್ತಿರುವ ಕಾರಣ ಈ ಪ್ರಶ್ನೆ ಉದ್ಧವಿಸುವುದಿಲ್ಲ ಎಂದು ಸಚಿವ ಕೃಷ್ಣದೈರೇಗೌಡ ಸ್ಪಷ್ಟಪಡಿಸದರು

ಎಂ ಸಿ ನೀರನ್ನು ಸಂಗ್ರಹಣೆ ಮಾಡಬಹುದಾಗಿದೆ

ಈಗ ಈ ಕಾಮಗಾರಿ ತ್ವರಿತಗತಿಯಲ್ಲಿ ನಡೆಯುತ್ತಿದೆ ಎಂದರು ಈಗ ಚುಟುಕು ಸುದ್ದಿ ರಾಜ್ಯಪಾಲ ವಜುಭಾಯ್ ವಾಲಾ ಹೊಸದಿಲ್ಲಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದರು ಬಳಕ ಗೃಹ ಖಾತೆ ಸಚಿವ ಅಮಿತ್ ಶಾ ಅವರು ಭೇಟ ಮಾಡಿ ಮಾತುಕತೆ ನಡೆಸಿದರು

ಸಂಕನೂರ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಟೊಮೆಟೋ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯುತ್ತಿರುವ ರೈತರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟನಲ್ಲಿ ಸರ್ಕಾರ ಮಾವು ಟೊಮೆಟೋ ಬೆಳೆಗಳ ಆಹಾರೋತ್ಪನ್ನಗಳ ಸಂಸ್ಕರಣಾ ಘಟಕಗಳನ್ನು ಆರಂಭಿಸಬೇಕು ಈ ಬಗ್ಗೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ಕೋಲಾರ ಸಂಸದ ಎಸ್

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು

ಎಂ ಎ ಜ್ಟುವೆಲ್ಸ್ ಕಂಪನಿ ವಂಚನೆ ಪ್ರಕರಣ ಎಸ್ ಐ ಟಿ ತನಿಖೆಗೆ ಆದೇಶ ಿ ರೈತರ ಸಾಲ ಮನ್ನಾ ಪ್ರಕ್ರಿಯೆ ರಾಜ್ಯ ಸರ್ಕಾರ ಅತ್ಯಂತ ಜವಾಬ್ದಾರಿ ಹಾಗೂ ಪಾರದರ್ಶಕವಾಗಿ ಕಾರ್ಯನಿರ್ವಹಣೆ ಮುಖ್ಯಮಂತ್ರಿ ಎಚ್

್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಇಂದು ನೂತನ ಮಂತ್ರಿ ಪರಿಷತ್ನ ಮೊದಲ ಸಭೆ ಆಯೋಜನೆ

ಆರೋಗ್ಯಪೂರ್ಣ ಜೀವನ ಸ್ವಾಸ್ಟ್ಯ ಮತ್ತು ರೋಗ ನಿಗ್ರಹಕ್ಕೆ ಯೋಗ ಸಹಕಾರಿ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಅಭಿಮತ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು